ಲೈಟ್ ಹೌಸ್ ಯೋಜನೆಗಳು ದೇಶದಲ್ಲಿ ಮೊದಲ ಬಾರಿಗೆ ನಿರ್ಮಾಣ ಕ್ಷೇತ್ರದಲ್ಲಿ ಹೊಸ ಯುಗದ ಪರ್ಯಾಯ ಜಾಗತಿಕ ತಂತ್ರಜ್ಞಾನಗಳು ವಸ್ತುಗಳು ಮತ್ತು ಪ್ರಕ್ರಿಯೆಗಳನ್ನು ದೊಡ್ಡ ಪ್ರಮಾಣದಲ್ಲಿ ಒಳಗೊಂಡಿವೆ ಅವುಗಳನ್ನು ಜಿಎಚ್ಟಿಸಿ ಇಂಡಿಯಾ ಅಡಿಯಲ್ಲಿ ನಿರ್ಮಿಸಲಾಗುತ್ತಿದೆ ವಸತಿ ನಿರ್ಮಾಣ ಕ್ಷೇತ್ರದಲ್ಲಿ ನವೀನ ತಂತ್ರಜ್ಞಾನಗಳನ್ನು ಸಮಗ್ರ ರೀತಿಯಲ್ಲಿ ಅಳವಡಿಸಿಕೊಳ್ಳಲು ಪರಿಸರ ವ್ಯವಸ್ಥೆಯನ್ನು ಒದಗಿಸುವುದು ಇದರ ಉದ್ದೇಶವಾಗಿದೆ

ಕೈಗೆಟುಕುವ ಸುಶ್ದಿರ ವಸತಿ ವೇಗವರ್ಧಕಗಳು ಭಾರತ ಆಶಾ ಇಂಡಿಯಾ ಭವಿಷ್ಠದ ಸಂಭಾವ್ಯ ತಂತ್ರಜ್ಞಾನಗಳಿಗೆ ಪೋತ್ಸಾಪ ಮತ್ತು ವೇಗವರ್ಧಕ ಬೆಂಬಲವನ್ನು ನೀಡುವ ಮೂಲಕ ದೇಶೀಯ ಸಂಶೋಧನೆ ಮತ್ತು ಉದ್ದಮಶೀಲತೆಯನ್ನು ಉತ್ತೇಜಿಸುವ ಗುರಿ ಹೊಂದಿದೆ

ಬೆಂಗಳೂರು ಮುಂಬಯಿ ದೆಹಲಿ ಅಹಮದಾಬಾದ್ ಚೆನ್ನೈ ಸೇರಿದಂತೆ ದೇಶದ ಪಲವು ನಗರಳಲ್ಲಿ ಜನರು ಪಟಾಕಿಗಳನ್ನು ಸಿಡಿಸಿ ಹೊಸವರ್ಷವನ್ನು ಬರ ಮಾಡಿಕೊಂಡರು ವಿಶ್ವದಲ್ಲೇ ಹೊಸ ವರ್ಷವನ್ನು ಸ್ವಾಗತಿಸಿದ ರಾಷ್ಟಗಳ ಪೈಕಿ ನ್ಯೂಜಿಲೆಂಡ್ ಮೊದಲ ದೇಶವಾಗಿದೆ ಕ್ರೈಸ್ಟ್ ಚರ್ಚ್ ನ ಹ್ಯಾಗ್ಲೇ ಪಾರ್ಕ್ ನಲ್ಲಿ ಹೊಸವರ್ಷವನ್ನು ಸಂಭ್ರಮದಿಂದ ಆಚರಿಸಲಾಯಿತು ಆಸ್ಟೇಲಿಯಾದ ಸಿಡ್ನಿ ಒಪೆರಾ ಪೌಸ್ ಮತ್ತು ಹಾರ್ಬರ್ ಬ್ರಿಡ್ಜ್ ನಲ್ಲೂ ನೂತನ ವರ್ಷ ಕಳಗಟ್ಟತ್ತು ಥಾಯ್ಲೆಂಡ್ ಜಪಾನ್ ಹಾಂಕಾಂಗ್ ರಷ್ಲಾ ತೈವಾನ್ ನಲ್ಲೂ ಹೊಸವರ್ಷವನ್ನು ಅದ್ಲೂರಿಯಾಗಿ ಸ್ನಾಗತಿಸಲಾಗಿದೆ

ರಾಷ್ಟಪತಿ ರಾಮನಾಥ್ ಕೋವಿಂದ್ ತಮ್ಮ ಸಂದೇಶದಲ್ಲಿ ನೂತನ ವರ್ಷ ಜನರಿಗೆ ಹೊಸ ಹೊಸ ಅವಕಾಶಗಳನ್ನು ಹೊತ್ತು ತರಲಿ ಎಲ್ಲರಿಗೂ ಒಳ್ಳೆಯದಾಗಲಿ ಎಂದು ಪಾರೈಸಿದ್ದಾರೆ

ಈ ಶುಭ ಸಂದರ್ಭದಲ್ಲಿ ದೇಶದ ಜನತೆ ತಮ್ಮನ್ನು ತಾವು ಮನಃ ನಾಡಿಗೆ ಸಮರ್ಪಿಸಿಕೊಳ್ಳುವ ಅಗತ್ಯವನ್ನು ಪ್ರತಿಪಾದಿಸಿದ್ದಾರೆ

ಇದೇ ವೇಳೆ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ನಾಡಿನ ಸಮಸ್ತ ಜನತೆಗೆ ಹೊಸ ವರ್ಷದ ಶುಭಾಷಯ ಕೋರಿದ್ದಾರೆ ಹೊಸ ವರ್ಷ ಎಲ್ಲರಿಗೂ ಸುಖ ಸಮೃದ್ಧಿ ಸಂಭಮ ತರಲೆಂದು ಕೋವಿಡ್ ಕಾರ್ಮೊಡ ಸರಿದು ಜನಜೀವನ ಸಪಜ ಶ್ವಿತಿಗೆ ಮರಳಲಿ ಎಂದು ಪಾರೈಸಿದ್ದಾರೆ

ಈ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರ ಎಲ್ಲ ರಾಜ್ಯಗಳಿಗೆ ಲಸಿಕೆ ನೀಡುವ ಮೂರ್ವಾಭ್ಯಾಸಕ್ಕೆ ಆದೇಶ ಮತ್ತು ಮಾರ್ಗಸೂಚಿಗಳನ್ನು ಹೊರಡಿಸಿದೆ ಕ್ಷೇತ್ರೀಯ ಮಟ್ಟದಲ್ಲಿ ಎದುರಾಗುವ ಸವಾಲುಗಳನ್ನು ಗಮನದಲ್ಲಿಟ್ಟುಕೊಂಡು ರಾಜ್ಯದಲ್ಲಿ ಬೆಂಗಳೂರು ಮೈಸೂರು ಕಲ್ವುರ್ಗಿ ಬೆಳಗಾವಿ ಮತ್ತು ಶಿವಮೊಗ್ಗ ಜಿಲ್ಲೆಗಳನ್ನು ಡ್ರೈ ರನ್ ಗಾಗಿ ಆಯ್ಕೆ ಮಾಡಲಾಗಿದೆ ಜಿಲ್ಲಾ ಮಟ್ಟದಲ್ಲಿ ಒಂದು ಲಸಿಕಾ ಸತ್ರ ತಾಲೂಕು ಮಟ್ಟದಲ್ಲಿ ಒಂದು ಲಿಶಿಕಾ ಸತ್ರ ಹಾಗೂ ಗೂಮ ಮಟ್ಟದಲ್ಲಿ ಪಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಡ್ರೈ ರನ್ ಕೈಗೊಳ್ಳಲು ನಿರ್ಧಾರ ಕೈಗೊಳ್ಳಲಾಗಿದೆ ಕ್ಷೇತ್ರ ಮಟ್ಟದಲ್ಲಿ ಕೋವಿನ್ ಅರ್ಜಿ ಬಳಕೆ ಮತ್ತು ಕಾರ್ಯಸಾಧ್ಯತೆ ಯೋಜನೆ ಅನುಷ್ಠಾನ ಮತ್ತು ವರದಿ ಮಾಡುವ ಕಾರ್ಯವಿಧಾನಗಳ ಮಧ್ಯ ಸಂಪರ್ಕ ಪರೀಕ್ಷೆ ಅನುಷ್ಯಾನಕ್ಕೆ ಮುಂಚಿತವಾಗಿ ಎದುರಾಗುವ ಸವಾಲುಗಳನ್ನು ಗುರುತಿಸುವುದು ಮತ್ತು ಮುಂದೆ ಸಾಗುವುದು ವಿವಿಧ ಪಂತಗಳಲ್ಲಿ ಕಾರ್ಯಕ್ರಮ ವ್ಯವಸ್ಥಾಪಕರಿಗೆ ವಿಶ್ವಾಸ ಮೂಡಿಸುವುದು ಈ ಡ್ರೈ ರನ್ ಮೂಲ ಉದ್ದೇಶಗಳಾಗಿವೆ ರಾಜ್ಯಗಳಲ್ಲಿ ಡ್ರೈ ರನ್ ಮುಗಿದ ನಂತರ ಕೇಂದ್ರ ಸರ್ಕಾರ ಸಂಬಂಧಪಟ್ಟ ಜಿಲ್ಲೆಗಳಿಂದ ಪ್ರಕ್ರಿಯೆಗಳನ್ನು ಸಂಗ್ರಹಿಸಿ ಆ ಕುರಿತು ಮುಂದಿನ ಮಾತುಕತೆ ನಡೆಸಲಿದೆ ಮೊದಲ ಪಂತದಲ್ಲಿ ಆರೋಗ್ಯ ಕಾರ್ಯಕರ್ತರು ಮತ್ತು ಮುಂಚೂಣಿ ಕಾರ್ಯಕರ್ತರಿಗೆ ಲಸಿಕೆ ನೀಡಲಾಗುವುದು ಸಂಬಂಧಪಟ್ಟ ಫಲಾನುಭವಿಗಳ ವಿವರಗಳನ್ನು ಈಗಾಗಲೇ ಕೋಢೀಕರಿಸಲಾಗಿದೆ ಇದರೊಂದಿಗೆ ಸರ್ಕಾರಿ ಮತ್ತು ಖಾಸಗಿ ಆರೋಗ್ಯ ಕೇಂದ್ರಗಳು ಲಸಿಕಾ ಸತ್ರಗಳು ಮತ್ತು ವ್ಯಾಕ್ಲಿನೇಟರ್ ಗಳ ಮಾಹಿತಿಯನ್ನು ಕೂಡಾ ಕಲೆ ಹಾಕಲಾಗಿದೆ

ಇದರಿಂದಾಗಿ ಇನ್ನು ಮುಂದೆ ಟೋಲ್ಗಳಲ್ಲಿ ಶುಲ್ತ ಪಾವತಿಗೆ ಗಂಟೆಗಟ್ಟಲೆ ಸರದಿಯಲ್ಲಿ ನಿಲ್ಲಬೇಕಾಗಿಲ್ಲ

ಅಮೆಜಾನ್ ಫ್ಲಿಪ್ಕಾರ್ಟ್ ಹಾಗೂ ಸ್ನಾಪ್ಡೀಲ್ನಲ್ಲಿ ಫಾಸ್ಸ್ಟ್ನಾಗ್ ಉಪಕರಣಗಳು ಆನ್ಲೈನ್ನಲ್ಲಿ ಲಭ್ಯವಿರಲಿದೆ ರೇಡಿಯೊ ತರಂಗಾಂತರ ಮೂಲಕ ಸರಳವಾಗಿ ಟೋಲ್ ಅನ್ನು ಪಾವತಿ ಮಾಡಲು ಇದು ಸಪಕಾರಿಯಾಗಲಿದೆ ಇದರ ಜೊತೆಗೆ ಇದು ಸಾಕಷ್ಟು ಸಮಯ ಹಾಗೂ ಇಂಧನವನ್ನು ಉಳಿತಾಯ ಮಾಡಲಿದೆ

ತಾಲೆಗಳಲ್ಲಿ ಕೊರೋನಾ ಸೋಂಕು ತಡೆಗೆ ಎಲ್ಲಾ ಅಗತ್ನ ಮುಂಜಾಗ್ರತಾ ಕ್ರಮಗಳನ್ನು ಕ್ಷೆಗೊಳ್ಳಲಾಗಿದೆ ಎಂದು ಪ್ರಾಥಮಿಕ ಹಾಗೂ ಪ್ರೌಢಶಿಕ್ಷಣ ಸಚಿವ ಎಸ್ ಸುರೇಶ್ಕುಮಾರ್ ಹೇಳಿದ್ದಾರೆ ಖಾಸಗಿ ಶಾಲೆಗಳಲ್ಲಿ ತರಗತಿಗಳ ಆರಂಭದ ಕುರಿತು ಆಯಾ ಸಂಸ್ಲೆಗಳು ನಿರ್ಧಾರ ಕೈಗೊಳ್ಳಲಿವೆ ಶಿಕ್ಷಣ ಸಚಿವ ಎಸ್ ಸುರೇಶ್ ಕುಮಾರ್ ನಿನ್ನೆ ಕೆಲವು ಶಾಲಾ ಕಾಲೇಜುಗಳಿಗೆ ಭೇಟಿ ನೀಡಿ ಪೂರ್ವ ಸಿದ್ದತೆಗಳನ್ನು ಪರಿತೀಲಿಸಿದರು

ಶಿಕ್ಷಕರೊಂದಿಗೆ ವರ್ಜುವಲ್ ಸಂವಾದ ನಡೆಸಿದ್ಲು ವಿದ್ಯಾರ್ಥಿಗಳು ಹಾಗೂ ಮೋಷಕರು ನೀಡಿರುವ ಸಲಹೆಗಳನ್ನು ಪರಿಗಣಿಸಿ ಎರಡೂ ತರಗತಿಗಳ ಪರೀಕ್ಷೆಗಳನ್ನು ನಡೆಸಲು ಕೇಂದ್ರ ಸರ್ಕಾರ ಮಂಡಳಿಗೆ ನಿರ್ದೇಶನ ನೀಡಿದೆ

ಬೆಂಗಳೂರು ಆಕಾಶವಾಣಿಯ ಪ್ರಾದೇಶಿಕ ಸುದ್ಲಿ ವಿಭಾಗದಿಂದ ಪ್ರಸಾರಗೊಳ್ಳುವ ಪ್ರದೇಶ ಸಮಾಜಾರ ಇಂದಿನಿಂದ ಈ ಮೊದಲು ಇದ್ದಂತೆ ಪ್ರಸಾರವಾಗಲಿದೆ